ಜಮ್ಮ ಕಾತ್ಮೀರದಲ್ಲಿ ಅಧಿಕಾರಿಗಳಿಂದ ನಿರ್ಬಂಧಗಳ ಮತ್ತಷ್ಟು ಸಡಿಲಿಕೆ ಕಾತ್ಮೀರ ಕಣಿವೆಯ ಕೆಲವು ಪ್ರದೇಶಗಳಲ್ಲಿ ಸ್ಟಿರ ದೂರವಾಣಿ ಸೇವೆಗಳ ಮರು ಸ್ಥಾಪನೆ

ಕರ್ನಾಟಕದಲ್ಲಿ ಬರುವ ಮಂಗಳವಾರದಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ಬಿ

ಅಪರಾಧಿಗಳು ಶಿಕ್ಷೆಗೆ ಗುರಿ

ಹಿಮಾಚಲ ಪ್ರದೇಶದಲ್ಲಿ ಕೆಳ ಮತ್ತು ಮಧ್ಯಮ ಹಂತದ ದೆಟ್ಟದ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸಾಧ್ಯತೆ ಹವಾಮಾನ ಇಲಾಖೆ ಮುನ್ನೂಚನೆ

ಹೆಡ್ ದ್ದಿಪಕ್ಷೀಯ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಮತ್ತು ಜಲ ವಿದ್ದುತ್ ಕ್ಷೇತ್ರವನ್ನು ಮೀರಿ ಸಹಕಾರ ಸಾಧಿಸಲು ಭಾರತ ಮತ್ತು ಭೂತಾನ್ ನಡುವೆ ಒಪ್ಪಂದ ಏರ್ಪಟ್ಟಿದೆ ಭೂತಾನ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜಧಾನಿ ಥಿಂಪುವಿನಲ್ಲಿ ನಿನ್ನೆ ಅಲ್ಲಿನ ಪ್ರಧಾನಿ ಡಾ ಲೊಟೆ ಶೆರಿಂಗ್ ಹಾಗೂ ನಾಲ್ಕನೇ ದೊರೆ ಡುಕ್ ಗೈಲ್ವೊ ಅವರೊಂದಿಗೆ ಮಾತುಕತೆ ನಡೆಸಿದರು ಉಭಯ ರಾಷ್ಲಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೆ ಇರುವ ಎಲ್ಲಾ ಮಾರ್ಗೋಪಾಯಗಳ ಕುರಿತು ಈ ನಾಯಕರು ಚರ್ಚೆ ನಡೆಸಿದರು ಅಲ್ಲದೆ ನಿಯೋಗ ಮಟ್ಟದ ಮಾತುಕತೆಯೂ ನಡೆಯಿತು ಭಾರತ ಮತ್ತು ಭೂತಾನ್ ನಾಯಕರುಗಳ ನಡುವಿನ ಸಭೆಯ ಬಳಿಕ ವಿದೇಶಾಂಗ ಕಾರ್ಯದರ್ತಿ ವಿಜಯ್ ಗೋಖಲೆ ಮಾತನಾಡಿ ಎರಡೂ ದೇಶಗಳ ನಡುವೆ ಪರಸ್ಪರ ಹಿತಾಸಕ್ತಿ ಮತ್ತು ವಿಶ್ವಾಸಾರ್ಹತೆಗೆ ಸಂಬಂಧಿಸಿದಂತೆ ಮೂರು ಪ್ರಮುಖ ಆಧಾರ ಸ್ತಂಭಗಳ ಮೇಲೆ ಸಂಬಂಧ ಮೂಡಿದೆ ಎಂದು ತಿಳಿಸಿದರು ಶ್ರಮುಖವಾಗಿ ವಿಜ್ಞಾನ ತಂತ್ರಜ್ಞಾನ ಮತ್ತು ಶೀಕ್ಷಣ ನಡುವೆ ಸಂಪರ್ಕ ಸಾಧಿಸಿ ಬಲವರ್ಧನೆ ಹೊಂದುವುದು ಎರಡೂ ರಾಷ್ಟಗಳ ನಡುವಿನ ಬಾಂಧವ್ಯ ವೃದ್ವಿಗೆ ಪ್ರಮುಖ ಅಂಶಗಳಾಗಿವೆ ಎಂದರು ಭೂತಾನ್ ಪ್ರಧಾನಿ ಡಾ ಲೊಟೆ ಶೆರಿಂಗ್ ಮತ್ತು ನರೇಂದ್ರ ಮೋದಿ ಅವರುಗಳ ನಡುವೆ ನಡೆದ ದ್ವಿಪಕ್ಷೀಯ ಮಾತುಕತೆ ವೇಳೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ವಿಷಯವಾಗಿ ಮನರ್ಪರಿತೀಲನೆ ನಡೆಸಲಾಯಿತು ಬಳಿಕ ಉಭಯ ನಾಯಕರು ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು

ಥಿಂಪುನಲ್ಲಿ ಇಸ್ತೋ ಅಭಿವೃದ್ದಿಪಡಿಸಿರುವ ದಕ್ಷಿಣ ಏಷ್ಯಾ ಉಪಗ್ರಹ ಪೃಥ್ದಿ ಕೇಂದ್ರವನ್ನು ಇದೇ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಉದ್ವಾಟಿಸಿದರು ಮೊದಲ ಪಂತದ ರುಪೆ ಕಾರ್ಡ್ ಅನಾವರಣಗೊಳಿಸಲಾಯಿತು

ಬಳಿಕ ಪ್ರಿಕಾ ಹೇಳಿಕೆಯಲ್ಲಿ ಶ್ರಧಾನಿ ಮೋದಿ ಅವರು ಭಾರತ ಮತ್ತು ಭೂತಾನ್ ನಡುವಿನ ಸಂಬಂಧ ಬಲವರ್ಧನೆಗೆ ದೇಶದ ಜನತೆ ತಮಗೆ ಪೂರ್ಣ ಬಹುಮತ ನೀಡುವ ಮೂಲಕ ಅವಕಾಶ ಕಲ್ಪಿಸಿದ್ದಾರೆ ಎಂದು ಹೇಳಿದರು

ಕಾಶ್ನೀರ ಕಣಿವೆಯ ಕೆಲ ಪ್ರದೇಶಗಳಲ್ಲಿ ನಿಷೇಧಿಸಲಾಗಿದ್ದ ಸ್ಥಿರ ದೂರವಾಣಿ ಸೇವೆ ಪುನರಾರಂಭಗೊಂಡಿದೆ ಜಮ್ನು ಮತ್ತು ಕಾಶ್ನೀರದ ಮುಖ್ಯ ಕಾರ್ಯದರ್ತಿ ಹಾಗೂ ಸರ್ಕಾರದ ವಕ್ತಾರ ರೋಹಿತ್ ಕನ್ಸಾಲ್ ಮಾತನಾಡಿ ವಿವಿಧ ಪ್ರದೇಶಗಳಲ್ಲಿ ಸ್ನಗಿತಗೊಳಿಸಲಾಗಿದ್ದ ಸೇವೆಗಳನ್ನು ಹಂತ ಹಂತವಾಗಿ ಪುನಾರಾರಂಭಿಸಲಾಗುತ್ತಿದೆ ನಾಳೆಯಿಂದ ತಾಲಾ ಕಾಲೇಜುಗಳು ಆರಂಭವಾಗಲಿವೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ

ಇದನ್ನು ಸರಿದೂಗಿಸಲು ಹೆಚ್ಚುವರಿ ತರಗತಿಗಳನ್ನು ನಡೆಸುವ ಯೋಚನೆಯಿದೆ ಎಂದು ಹೇಳಿದರು ರಾಜ್ಯ ಡಿಜೆಪಿ ದಿಲ್ಬಾಗ್ ಸಿಂಗ್ ನಿನ್ನೆ ದಕ್ಷಿಣ ಕಾತ್ನೀರದ ಪುಲ್ವಾಮ ಮತ್ತು ಅನಂತನಾಗ್ ಜಿಲ್ಲೆಗಳಗೆ ಭೇಟಿ ನೀಡಿ ಭದ್ರತಾ ವ್ಯವಸ್ಥೆಯ ಕುರಿತು ಪರಿಶೀಲನೆ ನಡೆಸಿದರು ಈ ನಡುವೆ ತ್ರೀನಗರ ವಿಭಾಗೀಯ ಆಯುಕ್ತ ಬಸಿರ್ ಖಾನ್ ಮಾತನಾಡಿ ಇಂದು ಪಜ್ ಯಾತ್ರಾರ್ಥಿಗಳ ಹಿಂತಿರುಗುವಿಕೆಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಷೊಕ್ರಿಯಾಲ್ ನಿಶಾಂಕ್ ಅವರು ನವದೆಪಲಿಯಲ್ಲಿ ಶಿಕ್ಷಕರ ತಿಕ್ಷಣ ಕುರಿತಾದ ಅಂತಾರಾಷ್ಟೀಯ ಸಮಾವೇಶವನ್ನು ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತವು ಶಿಕ್ಷಣ ಮತ್ತು ಶಿಕ್ಷಕರ ಸಿದ್ದತೆಯ ನಾಯಕತ್ವದಲ್ಲಿ ಸಾಂಪ್ರದಾಯಿಕವಾಗಿ ಗುರುತಿಸಿಕೊಂಡಿದೆ ಸಾವಿರ ವರ್ಷಗಳ ಹಿಂದೆಯೇ ಭಾರತೀಯ ಶಿಕ್ಷಕರು ವಿಶ್ವಗುರು ಅಥವಾ ವಿಶ್ವ ತಿಕ್ಷಕರು ಎಂದು ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು

ಎಸ್ ಯಡಿಯೂರಪ್ಪ ಅವರು ಬರುವ ಮಂಗಳವಾರದಂದು ರಾಜ್ಯ ಸಚಿವ ಸಂಪುಟ ವಿಸ್ಗರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ದೆಹಲಿಯಿಂದ ನಿಸ್ಟೆ ರಾತ್ರಿ ವಾಪಸ್ಥಾದ ಬಳಿಕ ಬೆಂಗಳೂರಿನಲ್ಲಿ ಸುಧಿಗಾರರಿಗೆ ಅವರು ಅಂದು ಬೆಳಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ಲು ಬಳಿಕ ನೂತನ ಸಚಿವರು ಪ್ರಮಾಣ ವಚನ ಸ್ನೀಕರಿಸಲಿದ್ಲಾರೆ ಎಂದು ತಿಳಿಸಿದರು

ನಿನೈ ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ರಚನೆ ಸಂಬಂಧ ಬಿ ಎಸ್ ಯಡಿಯೂರಪ್ಪ ಅವರು ಬಿಜೆಪಿ ರಾಷ್ಷೀಯ ಅಧ್ವಕ್ಷ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಒಪ್ಪಿಗೆ ಪಡೆದುಕೊಂಡರು ರಾಜ್ಲದಲ್ಲಿನ ನೆರೆ ಹಾನಿ ಪ್ರದೇಶಗಳ ಕುರಿತು ಪ್ರಧಾನಿ ಮತ್ತು ಗ್ರಹ ಸಚಿವರ ಜತೆ ಸುಧೀರ್ಘವಾಗಿ ಚರ್ಚಿಸಲಾಗಿದೆ ತೀಪ್ರದಲ್ಲಿ ಪರಿಹಾರ ಕಾರ್ಯ ಚುರುಕುಗೊಳ್ಲಲಿದೆ ಎಂದೂ ಯಡಿಯೂರಪ್ಪ ಹೇಳಿದ್ದಾರೆ

ಆದರೆ ಈ ಪ್ರಕರಣದಲ್ಲಿ ಸಾಕ್ಷ್ಮಾಧಾರಗಳ ಕೊರತೆಯಿಂದಾಗಿ ಮಾಜಿ ಶಾಸಕ ಸುನೀಲ್ ಪಾಂಡೆ ಸೇರಿದಂತೆ ಮೂವರನ್ನು ಅರಾ ನ್ನಾಯಾಲಯ ಕುಲಾಸೆಗೊಳಿಸಿದೆ

ಹಿಮಾಚಲ ಪ್ರದೇಶದಲ್ಲಿ ಕೆಳ ಮತ್ತು ಮಧ್ಯಮ ಪಂತದ ದೆಟ್ಲದ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಪವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಸಿಮ್ಲಾ ಸೋಲನ್ ಮಂಡಿ ಮತ್ತು ಕಂಗ್ರಾ ಜಲ್ಲೆಗಳ ಒಂದೆರಡು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗಲಿದೆ ಎಂದು ಮುನೈಭ್ಲರಿಕೆ ನೀಡಲಾಗಿದೆ ಈ ನಡುವೆ ಹಿಮಾಚಲ ಪ್ರದೇಶದ ಬಹುತೇಕ ಭಾಗಗಳಲ್ಲಿ ಅತಿಯಾಗಿ ಮಳೆ ಸುರಿದ ಬಗ್ಗೆ ವರದಿಯಾಗಿದೆ ಆ ರಾಜ್ಯದ ಎಲ್ಲಾ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಎಚ್ಛರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಕಟ್ಟೆಚ್ಚರ ಘೋಷಿಸಿದೆ ನವದೆಹಲಿಯಲ್ಲಿ ನಿನ್ನೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಆಸ್ತತ್ರೆಯ ಬ್ಲಾಕ್ವೊಂದರಲ್ಲಿ ಸಂಭವಿಸಿದ್ದ ಬೆಂಕಿ ಅನಾಹುತವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ದೆಹಲಿ ಅಗ್ನಿಶಾಮಕ ಸೇವೆಗಳು ಮತ್ತು ಏಮ್ಸ್ ಆಸ್ಪತ್ರೆ ಅಗ್ನಿಶಾಮಕ ವಿಭಾಗದಿಮದ ಬೆಂಕಿ ನಂದಿಸಲಾಗಿದ್ದು ಯಾವುದೇ ಪ್ರಾಣ ಪಾನಿ ಸಂಭವಿಸಿಲ್ಲ

ಉಳಿದಂತೆ ಗುರಿಂಧರ್ ಸಿಂಗ್ ಮತ್ತು ಎಸ್ ವಿ ಸುನೀಲ್ ತಲಾ ಒಂದೊಂದು ಗೋಲು ಗಳಿಸಿ ಭಾರತಕ್ಕೆ ನರೀಕ್ಷಿತ ಗೆಲುವು ತಂದುಕೊಟ್ಟರು